ಮತದಾರರು ತಮ್ಮ ಮತಕ್ಷೇತ್ರ ಹಾಗೂ ಮತಗಟ್ಟೆ ಬಗ್ಗೆ ಮಾಹಿತಿ ಪಡೆಯಲು ಆನ್ಲೈನ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ರಾಜ್ಞ ಚುನಾವಣಾ ಅಧಿಕಾರಿ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ

ಗುಜರಾತ್ನ ಸಬರಮತಿ ಆಶ್ರಮದಿಂದ ಕರಾವಳಿಯ ದಂಡಿ ಗ್ರಾಮಕ್ಷೆ ಪಾದಯಾತ್ರೆಯ ಮೂಲಕ ತೆರಳಿ ಅಲ್ಲಿಯ ಶ್ವೀಯರು ಸಮುದ್ರದ ನೀರಿನಿಂದ ತಯಾರಿಸುತ್ತಿದ್ದ ಉಪ್ಪಿನ ರಾತಿಯಿಂದ ಒಂದು ಹಿಡಿ ಉಪ್ಪನ್ನು ಎತ್ತಿ ಹಿಡಿದು ಬ್ರಿಟಿಷರ ವಿರುದ್ದ ಘೋಷಣೆಗಳನ್ನು ಕೂಗಿದ್ದರು ಆ ಒಂದು ಹಿಡಿ ಉಪ್ಪು ಬ್ರಿಟಿಷ್ ಸಾಮಾಜ್ಯವನ್ನು ಕಂಗೆಡಿಸಿದ್ದ ಸಂದರ್ಭ ಇತಿಹಾಸದ ಪುಟಗಳಲ್ಲಿ ಮಹತ್ವದ ಸ್ವಾನ ಪಡೆದುಕೊಂಡಿವೆ

ಉಪ್ಪಿನ ಸತ್ಪಾರ್ಪದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬ್ಲಾಗ್ ಲೇಖನ ಬರೆದಿದ್ದು ಗಾಂಧೀಜಿ ಮತ್ತು ನೂರಾರು ಸತ್ನಾಗ್ರಹಿಗಳಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಸಮಾನತೆಯೇ ಪ್ರಜಾಪ್ರಭುತ್ವದ ತಿರುಳು ಬಲಿಷ್ಠ ವರ್ಗಕ್ಕೆ ದೊರೆಯುವ ಎಲ್ಲ ಅವಕಾಶಗಳು ದುರ್ಬಲವರ್ಗಗಳಗೂ ದೊರೆತಾಗ ಮಾತ್ರ ಪ್ರಜಾಪ್ರಭುತ್ವದ ಆಶಯ ಈಡೇರಿದಂತಾಗುತ್ತದೆ ಈ ಮಾತು ರಾಜಕಾರಣಕ್ಕೂ ಅನ್ವಯುಸುತ್ತದೆ ರಾಜಕಾರಣ ಸರ್ವರಿಗೂ ಎಟುಕುವಂತಿರಬೇಕು ಕುಟುಂಬಗಳಿಗೆ ಸೀಮಿತವಾಗಬಾರದು ಎನ್ನುವುದು ಮಹಾತ್ನ ಗಾಂಧಿ ಅವರ ಚಿಂತನೆಯಾಗಿತ್ತು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಲೇಖನದಲ್ಲಿ ಹೇಳಿದ್ದಾರೆ ದಂಡಿಯಲ್ಲಿರುವ ಉಪ್ಪಿನ ಸತ್ತಾರ್ಪಹ ಸ್ಥಾರಕಕ್ಕೆ ದೇಶದ ಪ್ರತಿಯೊಬ್ಬರೂ ಭೇಟಿ ನೀಡಬೇಕೆಂದು ಪ್ರಧಾನಮಂತ್ರಿ ಮೋದಿ ಮನವಿ ಮಾಡಿದ್ದಾರೆ ಕಳೆದ ಭಾನುವಾರ ರಾಜ್ಯಾದ್ಯಂತ ಏರ್ಪಟ್ಟ ಪಲ್ಸ್ ಪೊಲೀಯೋ ಲಸಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಗತಗೊಳಿಸಲಾಗಿದ್ದು

ಈ ಭಾನುವಾರ ಲಸಿಕೆ ಹಾಕಿಸಿಕೊಳ್ಳದ ಮಕ್ಕಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಕೆರೆದುಕೊಂಡು ಹೋದಲ್ಲಿ ಈಗಲೂ ಲಸಿಕೆ ಹಾಕಿಸಿಕೊಳ್ಳಬಹುದು ಎಂದು ಆರೋಗ್ಯ ಇಲಾಖೆ ಮೂಲಗಳು ತಿಳಿಸಿವೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಮತ್ತು ನಾಳೆ ಪ್ರಮುಖ ನಾಯಕರು ಸಭೆ ಸೇರಿ ಚುನಾವಣೆಗೆ ಸ್ಪರ್ಧಿಸಲಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸಲಿದ್ದಾರೆ ಎಂದು ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಡ್ನಕ್ಷ ಬಿ ಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ ನಂತರ ಸುದ್ದಿಗಾರರಿಗೆ ಅವರು ಈ ವಿಷಯ ತಿಳಿಸಿದರು